ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಸೂರತ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡದ ವಿಸ್ತರಣೆಗೆ ಶಂಕುಸ್ನಾಪನೆ ನೆರವೇರಿಸಿದರು

ಆ ಹತ್ತು ನಗರಗಳಲ್ಲಿ ಸೂರತ್ ಅಗ್ರ ಸ್ಥಾನದಲ್ಲಿರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಸೌರ ವಿದ್ಲುತ್ ಮತ್ತು ಎಲ್

ಡಿ ದೀಪಗಳನ್ನು ಒಳಗೊಂಡ ಈ ಕಟ್ಟಡ ಪರಿಸರ ಸ್ನೇಹಿಯಾಗಿದೆ ಸೂರತ್ ವಿಮಾನ ನಿಲ್ದಾಣ ಗುಜರಾತ್ ರಾಜ್ಲದಲ್ಲಿ ಅಹಮದಾಬಾದ್ ಮತ್ತು ವಡೋದರಾ ನಂತರ ಮೂರನೇ ಅತಿ ಹೆಚ್ಚು ಪ್ರಯಾಣಿಕರ ಮತ್ತು ವಿಮಾನ ಸಂಚಾರ ಮಾಡುವ ವಿಮಾನ ನಿಲ್ದಾಣವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಅರಬ್ಲ ಸಮುದ್ರದ ಕರಾವಳಿಯಲ್ಲಿರುವ ದಕ್ಷಿಣ ಗುಜರಾತ್ನ ದಂಡಿ ಗ್ರಾಮದಲ್ಲಿ ರಾಷ್ಷೀಯ ಉಪ್ಪಿನ ಸತ್ನಾಗ್ರಹ ಸ್ನಾರಕವನ್ನು ದೇಶಕ್ಕೆ ಸಮರ್ಪಿಸಿದರು

ಏಕತೆಯ ಪ್ರತಿಮೆಯ ರೀತಿಯಲ್ಲೇ ಸರ್ಕಾರ ದಂಡಿ ಗ್ರಾಮವನ್ನು ರಾಷ್ಷೀಯ ಮಹತ್ವದ ಮತ್ತು ಪ್ರವಾಸೋದ್ಯಮ ತಾಣವಾಗಿ ಅಭಿವ್ಯದ್ದಿಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಬಾಪುವಿನ ಪುಣ್ಣತಿಥಿಯ ಸಮಾರಂಭದಲ್ಲಿ ಸಾರಕದ ಲೋಕಾರ್ಪಣೆ ವಿಶೇಷ ಪಾಮುಖ್ನತೆಯನ್ನು ಗಳಿಸಿದ್ದು ದೊಡ್ಡ ಉತ್ತೇಜನ ಪಡೆಯಲಿದೆ

ಭಾರತದ ಸ್ನಾತಂತ್ರ್ಕ ಸಂಗ್ರಾಮದಲ್ಲಿ ಐತಿಹಾಸಿಕ ಮತ್ತು ಮ್ನೆಲಿಗಲ್ಲಿನ ಹೋರಾಟವಾಗಿದೆ

ಪ್ರಧಾನಮಂತ್ರಿ ಅವರು ವೀನಸ್ ಆಸ್ಪತ್ರೆಯನ್ನೂ ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಯುಷ್ನಾನ್ ಭಾರತ ಆರೋಗ್ಯ ರಕ್ಷಣಾ ಯೋಜನೆ ವಿಶ್ವದ ಅತಿ ದೊಡ್ಡ ಆರೋಗ್ಯ ಆರೈಕೆಯ ಉಪಕ್ರಮವಾಗಿದೆ ಎಂದರು ಬಡವರಲ್ಲೇ ಕಡು ಬಡವರು ಈ ಯೋಜನೆಯಡಿ ಉನ್ನತ ಗುಣಮಟ್ಟದ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಲಸಿಕೆ ಹಾಕುವ ಕಾರ್ಯಕ್ರಮವಾದ ಇಂದ್ರಧನುಷ್ ತಾಯಂದಿರು ಮತ್ತು ಮಕ್ಕಳ ಮರಣದ ಪ್ರಮಾಣ ತಗ್ಗಿಸಿದೆ ಎಂದು ಮೆಚ್ಚುಗೆ ವ್ಲಕ್ತಪಡಿಸಿದರು

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಉಪ ರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ನವದೆಹಲಿಯ ರಾಜಘಾಟ್ ನಲ್ಲಿ ಬಾಪೂ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗಾಂಧೀ ಸಮಾಧಿ ಸ್ಥಳದಲ್ಲಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು

ಜಾಗತಿಕ ಸವಾಲುಗಳಿಗೆ ಪರಿಹಾರ ಹುಡುಕುವ ಮನುಕುಲಕ್ಷೆ ರಾಪ್ಟಪಿತನ ಚಿಂತನೆ ಮತ್ತು ಮುನ್ನೋಟ ಸದಾ ಪ್ರಸ್ತುತ ಎಂದು ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಬಾಪೂ ಅವರು ತೋರಿದ ದಾರಿಯಲ್ಲಿ ನಡೆಯುವ ಮತ್ತು ಅವರು ಬದ್ದರಾಗಿದ್ದ ಮೌಲ್ಯಗಳ ವಿಚಾರದಲ್ಲಿ ಸರ್ಕಾರದ ಬದ್ದತೆಯನ್ನು ಪುನರುಚ್ಲರಿಸಿದ್ದಾರೆ ಸಂಸತ್ತಿನ ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಇಂದು ಸಂಜೆ ಸರ್ವಪಕ್ಷ ಸಭೆ ನಡೆಸಿದರು ಸಭೆಯ ಬಳಿಕ ಸುಮಿತ್ರಾ ಮಹಾಜನ್ ಸಭೆಯಲ್ಲಿ ಫಲಪ್ರದ ಚರ್ಚೆ ನಡೆಯಿತು ಎಂದು ತಿಳಿಸಿದರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಎಲ್

ಪಿ ನಾಯಕ ರಾಮ್ ವಿಲಾಸ್ ಪಾಸ್ಟಾನ್ ಟ ಎಂ

ನಾಯಕ ಸುದೀಪ್ ಬಂಡೋಪಾದ್ಗಾಯ ಬಿಜೆಡಿ ನಾಯಕ ಭತ್ವಹರಿ ಮಹತಾಬ್ ಅಕಾಲಿ ದಳದ ನಾಯಕ ಪ್ರೇಮ್ ಸಿಂಗ್ ಚಂದುಮಚ್ರಾ ಸಂಸದೀಯ ವ್ಲವಹಾರಗಳ ಸಚಿವ ನರೇಂದ್ರ ಸಿಂಗ್ ಥೋಮರ್ ಸಂಸದೀಯ ವ್ಲವಹಾರಗಳ ಖಾತೆ ಸಹಾಯಕ ಸಚಿವ ವಿಜಯ್ ಗೋಯೆಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಕೇಂದ್ರ ಆಯವ್ಣಯವನ್ನು ನಾಡಿದ್ದು ಮಂಡಿಸಲಾಗುವುದು

ಸರ್ಕಾರ ಕೂಡ ನಾಳೆ ಸಂಸತ್ ನಲ್ಲಿ ಎರಡೂ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಸಭೆಯನ್ನು ಕರೆದಿದೆ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಐಪಿಪಿಬಿ ದೇಶದ ಜನರ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಪರಿವರ್ತನಾತ್ಗಕ ಬದಲಾವಣೆ ತರುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಪೀಯೂಷ್ ಗೋಯೆಲ್ ಇಂದು ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಭಾರತೀಯ ಅಂಜೆ ಪಾವತಿ ಬ್ಯಾಂಕ್ನ ಎರಡನೇ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ ಅವರು ದೇಶದ ಪ್ರತಿಯೊಬ್ಬ ನಾಗರಿಕರ ಮನೆ ಬಾಗಿಲಿಗೇ ಬ್ವಾಂಕಿಂಗ್ ಸೌಲಭ್ವ ಒದಗಿಸುವುದು ಈ ಬ್ಬಾಂಕ್ ಗುರಿಯಾಗಿದೆ ಎಂದರು ಭಾರತೀಯ ಅಂಚೆ ಪಾವತಿ ಬ್ಬಾಂಕ್ ಒಂದು ಕ್ರಾಂತಿಕಾರಿ ಬ್ಬಾಂಕಿಂಗ್ ವ್ಯವಸ್ಥೆಯಾಗಿದೆ ಎಂದು ಬಣ್ಣಿಸಿದ ಗೋಯೆಲ್ ಜನರು ಐಪಿಪಿಬಿ ಒದಗಿಸುತ್ತಿರುವ ಗುಣಮಟ್ಟದ ಸೇವೆಯ ಸದುಪಯೋಗ ಪಡೆಯಬೇಕು ಎಂದು ಹೇಳದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂವಹನ ಖಾತೆ ಸಚಿವ ಮನೋಜ್ ಸಿನ್ನ ಪ್ರತಿಯೊಂದು ಲೋಕಸಭಾ ಕ್ಷೇತ್ರವೂ ಒಂದು ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಹೊಂದಿರಬೇಕು ಎಂಬುದು ಸರ್ಕಾರದ ಗುರಿಯಾಗಿದೆ ಎಂದರು

ನೂರಕ್ಷೆ ನೂರು ವಿದ್ಯುದೀಕರಣ ಮಾಡುವ ಭಾರತೀಯ ರೈಲ್ವೆಯ ಕನಸಿನ ಪ್ರಯತ್ನ ಶೀಘವೇ ನನಸಾಗಲಿದೆ ಎಂದು ರೈಲ್ವೆ ಸಚಿವ ಪೀಯೂಶ್ ಗೋಯೆಲ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ರೈಲ್ವೆಯ ಭವಿಷ್ಕ ಎಂಬ ಆಂತಾರಾಷ್ಟೀಯ ಇಂಧನ ಸಂಸ್ಥೆಯ ವರದಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಕಳೆದ ವರ್ಷ ನಾಲ್ಕು ಸಾವಿರ ಕಿಲೋ ಮೀಟರ್ ಡೀಸೆಲ್ ಚಾಲಿತ ಮಾರ್ಗವನ್ನು ವಿದ್ಯುತ್ ಮಾರ್ಗವಾಗಿ ಪರಿವರ್ತಿಸಲಾಗಿದೆ ಮತ್ತು ಈ ವರ್ಷ ಆರು ಸಾವಿರ ಕಿಲೋ ಮೀಟರ್ ವಿದ್ದುತ್ ಮಾರ್ಗ ಮಾಡುವ ನಿರೀಕ್ಷೆ ಇದೆ ಎಂದು ಹೇಳಿದರು ಬಹುಶಃ ಇದು ವಿಶ್ವದಲ್ಲಿಯೇ ಅತ್ಯಂತ ತ್ವರಿತವಾಗಿ ವಿದ್ಯುತ್ ರೈಲು ಮಾರ್ಗ ಪರಿವರ್ತನೆಯಾಗಿದೆ ಎಂದು ಹೇಳಿದರು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನೇತೃತ್ವದ ಚುನಾವಣಾ ಆಯೋಗದ ಪೂರ್ಣ ತಂಡ ರಾಂಚಿಯಲ್ಲಿಂದು ಜಾರ್ಖಂಡ್ ರಾಜ್ಯ ಮುಂಬರುವ ಲೋಕಸಭಾ ಚುನಾವಣೆಗೆ ಮಾಡಿಕೊಂಡಿರುವ ಸಿದ್ದತೆಗಳ ಪರಾಮರ್ಶೆ ನಡೆಸಿತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ತಂಡ ಚರ್ಚೆ ನಡೆಸಿತು

ನಿನ್ನೆ ಆಗಮಿಸಿದ ತಂಡ ರಾಜ್ಯದ ಮತ್ತು ಕೇಂದ್ರೀಯ ಪೊಲೀಸ್ ಪಡೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಕ್ಸಲ್ ಸಂಪರ್ಕ ಮತ್ತು ಅಪರಾಧಗಳ ಪ್ರಮಾಣ ಕುರಿತಂತೆಯೂ ಪರಿಶೀಲಿಸಿತು ವಿದೇಶೀ ವಿನಿಮಯ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಗಾಯಕ ರಾಹತ್ ಫಥೇ ಅಲಿ ಖಾನ್ ಅವರಿಗೆ ಜಾರಿ ನಿರ್ದೇತನಾಲಯ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ ಇತ್ತೀಚೆಗೆ ತನಿಖೆ ಪೂರ್ಣಗೊಂಡಿದ್ದು

ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ನೋಯಿಡಾದಲ್ಲಿಂದು ರಾಷ್ಟೀಯ ವಸ್ತುಸಂಗ್ರಹಾಲಯ ಸಂಸ್ಥೆಯ ನೂತನ ಕ್ವಾಂಪಸ್ ಅನ್ನು ಉದ್ಘಾಟಿಸಿದರು ಕೇಂದ್ರ ಸಂಸ್ಟೃತಿ ಸಚಿವ ಡಾ

ಸಂಸ್ಥೆಯು ದೆಹಲಿಯ ಜನಪತ್ ನಲ್ಲಿರುವ ರಾಷ್ಟೀಯ ವಸ್ತುಸಂಗ್ರಹಾಲಯದ ಮೊದಲ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸಂಸ್ಟೆಯ ಕುಲಾಧಿಪತಿಗಳೂ ಆದ ಡಾ